ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಪರಿವರ್ತನೆಗೆ ನಾಂದಿ ಪಾಡುವುದು ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್

ಈ ನೀತಿಯಿಂದ ವಿಕ್ವ ವೇದಿಕೆಯಲ್ಲಿ ಭಾರತ ಜ್ವಾನದ ಸೂಪರ್ ಪವರ್ ಆಗಿ ಸ್ಥಾಪನೆಗೊಳ್ಳಲಿದೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ ನಿಶಾಂಕ್ ಅವರು ನಿನ್ನೆ ಆಕಾಶವಾಣಿಗೆ ಸಂದರ್ಶನ ನೀಡಿ ಪ್ರತಿಯೊಂದು ಮಗುವಿಗು ಅವಕಾಶದ ಬಾಗಿಲನ್ನು ತೆರೆಯುವುದು ಆ ಮೂಲಕ ಅವರ ಸಮಗ್ರ ಅಭಿವೃದ್ಧಿಯನ್ನು ಖಚಿತಪಡಿಸುವುದು ನೂತನ ಶಿಕ್ಷಣ ನೀತಿಯ ಗುರಿಯಾಗಿದೆ ಎಂದಿದ್ದಾರೆ

ಉನ್ನತ ಶಿಕ್ಷಣದಲ್ಲಿ ಅಂತರ ತಿಸ್ತು ಅಧ್ಯಯನಗಳನ್ನು ಇದು ಉತ್ತೇಜಿಸುವುದು ಎಂದು ಸಹ ಅವರು ತೀಚಿದ್ದಾರೆ ಯುಜಿಸಿ ಎನ್ಸಿಟಿಇ ಮತ್ತು ಎಐಸಿಟಿಇ ಯಂತಹ ಶಿಕ್ಷಣ ಸಂಸ್ವೆಗಳನ್ನು ಒಳಗೊಂಡ ಉನ್ನತ ಶಿಕ್ಷಣ ಆಯೋಗವನ್ನು ಸ್ಥಾಪಸಲಾಗುವುದು ಎಂದಿರುವ ನಿಶಾಂಕ್ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನವನ್ನು ಸಪ ರಚಿಸಲಾಗುವುದು ಇದು ದೇತದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ದಿಗೆ ಉತ್ತೇಜನ ನೀಡುವುದು ಎಂದಿದ್ದಾರೆ ನವಭಾರತ ನಿರ್ಮಾಣದಲ್ಲಿ ನೂತನ ರಾಷ್ಷೀಯ ಶಿಕ್ಷಣನೀತಿ ಒಂದು ಸಾಧನವಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ ಎಲ್ಲಾ ಮಕ್ಕಳು ಮತ್ತು ಯುವ ಜನರಿಗೆ ಗುಣಮಟ್ಟದ ಶಿಕ್ಷಣ ಸಾಧ್ಯತೆಯನ್ನು ವೃದ್ಧಿಕುವ ನಿಟ್ಟನಲ್ಲಿ ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಶ್ರಮುಖ ಕ್ರಮವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಥನಾಯ್ದು ಹೇಳದ್ದಾರೆ ಆವರು ಸರಣಿ ಟ್ವೀಟ್ ಮಾಡಿ ಸರ್ಕಾರ ನೂತನ ಶಿಕ್ಷಣ ನೀತಿಗೆ ಅನುಮತಿ ನೀಡಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ನೀತಿ ಮಾತೃಭಾಷೆ ಮತ್ತು ಬಹು ಭಾಷೀಯತೆಗೆ ಒತ್ತು ನೀಡುವುದು ಸ್ವೀಯ ಸ್ನಾವೇಶದ ವೈವಿಧ್ಯತೆ ಮತ್ತು ಗೌರವಕ್ಕೆ ಅಲ್ಲದೆ ಭಾರತದ ಶಾಸ್ತೀಯ ಭಾಷೆಗಳ ಮಹತ್ವನ್ನು ಮಾನ್ಯ ಮಾಡುವುದಕ್ಕೆ ಎಡೆಮಾಡಿಕೊಡುವುದು ಎಂದು ಅವರು ಹೇಳಿದ್ದಾರೆ

ಕಲಿಯುವವರಿಗೆ ಸಮಗ್ರ ವಿಶ್ವ ಚಿತ್ರಣವನ್ನು ನೀಡುವುದು ಎಂದು ಸಹ ಅವರು ಅಭಿಪ್ರಾಯಪಟ್ಟದ್ದಾರೆ ತಿಕ್ಷಣ ನೀತಿಯ ಧ್ವೇಯ ನೈತಿಕತೆ ಪಾಗೂ ಮಾನವೀಯತೆಗೆ ಒತ್ತು ನೀಡುವುದು ಆಲ್ಲದೇ ಪ್ರಜಾಸತ್ತೆಯ ದೇರುಗಳನ್ನು ಮತ್ತಪ್ಪು ಆಳಗೊಳಸಲು ನಾಗಂಕತ್ತವನ್ನು ಜಾಗೃತಗೊಳಸುವಲ್ಲಿ ನೆರವಾಗುವುದು ಎಂದು ಉಪರಾಷ್ಟಪತಿ ಹೇಳಿದ್ದಾರೆ ನೂತನ ಶಿಕ್ಷಣ ನೀತಿ ನೈಜ ಜಾಗತಿಕತೆ ಹಾಗೂ ಅವಕ್ಕ ಭಾರತೀಯತೆಯ ದೃಷ್ಟಿ ಹೊಂದಿದೆ ಜಗತ್ತಿನ ಎಲ್ಲೆಡೆಯಿಂದ ಉದಾತ್ತ ಚಂತನೆಗಳನ್ನು ಸ್ವೀಕರಿಸುವ ಭಾರತದ ಸಾರ್ವಕಾಲಿಕ ಧೋರಣೆಯನ್ನು ಇದು ಬಿಂಬಿಸುವುದು ಎಂದು ಅವರು ಹೇಳದ್ದಾರೆ ಮೂಲಭೂತ ಸಾಕ್ಸರತೆ ಮತ್ತು ಸಂಖ್ಯಾಶಾಸ್ತ ಕುರಿತ ರಾಷ್ಷೀಯ ಅಭಿಯಾನ ಸ್ನಾಪನೆ ಅತ್ತಂತ ಅಗತ್ಯವಾಗಿದ್ದು ಪ್ರಾಥಮಿಕ ಪಂತದಲ್ಲಿ ಗುಣಮಟ್ಟದ ಶಿಕ್ಷಣ ಸುಧಾರಣೆಗೆ ಇದು ಸಕಾಲಿಕ ಕ್ರಮವಾಗಿದೆ ಎಂದು ನಾಯ್ದು ಹೇಳಿದ್ದಾರೆ

ಬಹು ಶಿಕ್ಷಿನ ಧೋರಣೆಗಳು ಹಾಗೂ ತಂತ್ರಜ್ವಾನದ ಬಳಕೆ ಅಲ್ಲದೇ ಶಿಕ್ಷಕರ ವೃತ್ತಿ ಸಾಮರ್ಥ್ಯ ವೃದ್ಧಿ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ಪರಿವರ್ತನೆಗೆ ಇದರಿಂದ ಅನುವಾಗುವುದು ಎಂದು ಉಪರಾಷ್ಟಪತಿ ವೆಂಕಯ್ಯನಾಯ್ದು ತಿಳಿಸಿದ್ದಾರೆ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಪಲವು ಗಣ್ಣರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಸಮಾರಂಭವನ್ನು ಸರಳವಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಉತ್ತರ ಪ್ರದೇಶದ ಶ್ರವಾಸೋದ್ಯಮ ಮತ್ತು ಸಂಸ್ಟೃತಿ ಇಲಾಖೆ ಪ್ರಧಾನ ಕಾರ್ಯದರ್ತಿ ಜತೇಂದ್ರ ಕುಮಾರ್ ಆಕಾಶವಾಣಿಯೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿ ಅವರನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಮಾರಂಭಕ್ಷೆ ಆತ್ಯೀಯವಾಗಿ ಬರಮಾಡಿಕೊಳ್ಳಲಿದ್ದಾರೆ ಉಳಿದ ಯಾವುದೇ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿಲ್ಲ ಎಂದರು ಭೂಮಿ ಪೂಜಿಗೂ ಮುನ್ನ ಶ್ರಧಾನಮಂತ್ರಿ ಅವರು ಅಯೋಧ್ಯಯ ರಾಮಜನ್ನಭೂಮಿ ಮತ್ತು ಪನುಮಗಿರಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ರಾಮಮಂದಿರ ನಿರ್ಮಾಣದ ಸ್ಗರಣಾರ್ಥ ಎರಡು ಅಂಚೆ ಚೀಟ ಬಿಡುಗಡೆ ಮಾಡಲಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಕೊರೊನಾ ವಿರುದ್ದ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸೆ ಯ ತಂತ್ರ ಯಶಸ್ವಿಯಾಗುತ್ತಿದೆ

ದೇಶದಲ್ಲಿ ಸೋಂಕಿನ ತೀವ್ರತೆಯೂ ನಿರಂತರವಾಗಿ ಸುಧಾರಿಸುತ್ತಿದೆ ಕಳೆದ ಏಳು ದಿನಗಳ ಅಂಕಿಅಂಶಗಳ ಪ್ರಕಾರ

ಆಂಧ್ರಪ್ರದೇಶ

ಕರೋನಾ ಸೋಂಕನ್ನು ಪತ್ತಪಚ್ಚಲು ಪರೀಕ್ಷೆಯ ವೇಗವನ್ನು ಹೆಚ್ಚಸಲಾಗಿದೆ

ಇಡೀ ದೇಶದಲ್ಲಿ ಅತಿ ಹೆಚ್ಚನ ಚೇತರಿಕೆ ಪ್ರಮಾಣ ಇದಾಗಿದೆ

ನ್ಯಾಯಾಲಯಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಪಾಟ್ನಾ ಹೈಕೋರ್ಚ್ ಮಾರ್ಗಸೂಚ ಹೊರಡಿಸಿದ್ದು ಎಲ್ಲಾ ನ್ಯಾಯಾಲಯಗಳು ಕಾರ್ಯನಿರ್ವಹಿಸಲಿವೆ ಮಹಾರಾಷ್ಲ ಮತ್ತು ತಮಿಳುನಾಡಿನಲ್ಲಿ ಆಗಸ್ಸ್ ಅಂತ್ಲದವರೆಗೆ ಲಾಕ್ಡೌನ್ ವಿಸ್ತರಿಸಲಾಗಿದೆ

ಕೇಂದ್ರ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ನಿನ್ನೆ ಮಾರ್ಗಸೂಚಿ ಹೊರಡಿದೆ ಕಂಟ್ಟಿನ್ಲೆಂಟ್ವಲಯಗಳನ್ನು ಹೊರತುಪಡಿಸಿ ಉಳಿದೆಡೆ ಪಂತ ಪಂತವಾಗಿ ಚಟುವಟಕೆಗಳನ್ನು ಆರಂಭಿಸಲು ಅವಕಾಶ ಕಲ್ಲಿಸಲಾಗಿದೆ ಇನ್ನು ಮುಂದೆ ರಾತ್ರಿ ಕರ್ಫ್ಯೂ ಇರುವುದಿಲ್ಲ

ಇದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಹೊರಡಿಸಿರುವ ನಿಯಮಗಳನ್ನು ಪಾಲಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಕೋವಿಡ್ ಸೋಂಕು ವಿರುದ್ದದ ಹೋರಾಟದಲ್ಲಿ ವಿಜ್ವಾನಿಗಳು ಶ್ರಮುಖ ಪಾತ್ರ ವಹಿಸಿದ್ದು ದೇಶಕ್ಕೆ ವಿಜ್ವಾನಿಗಳು ತಮ್ಮ ಸೇವೆಯನ್ನು ಸಮರ್ಥವಾಗಿ ಾಬೀತುಪಡಿಸಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಹೇಳದ್ದಾರೆ ದೆಹಲಿಯಲ್ಲಿ ನಿನ್ನೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಸಿಎಸ್ಐಆರ್ ಅಭಿವೃದ್ಧಿಪಡಿಸಿದ ವಿಭಿನ್ನ ತಂತ್ರಜ್ವಾನಗಳು ಮತ್ತು ಇತರ ಪರಿಕರಗಳ ಸಂಗ್ರಹವನ್ನು ಬಿಡುಗಡೆ ಮಾಡಿ ಕೊವಿಡ್ ಸೋಂಕಿತರ ಚಿಕಿತ್ಸೆಗೆ ಆಸ್ಪತ್ತೆಗಳಲ್ಲಿ ಬಳಸುವ ಹಾಸಿಗಗಳು